ಮಾಸ್ಕೋದಲ್ಲಿ ರಷ್ಯಾದ ಉಪ ಪ್ರಧಾನಿ ಯೂರಿ ಬೊರಿಸೊವ್ ಅವರನ್ನು ಭೇಟಿಯಾದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಉಭಯ ದೇಶಗಳ ನಡುವೆ ನಡೆಯುತ್ತಿರುವ ಮಿಲಿಟರಿ ಒಪ್ಪಂದಗಳನ್ನು ಕಾಯ್ದುಕೊಳ್ಳಲಾಗುವುದು ಎಂದು ರಷ್ಯಾ ಭರವಸೆ ನೀಡಿದೆ ಎಂದಿದ್ದಾರೆ

ಈ ಭೇಟಿಯು ವಿಶೇಷ ಸ್ತೇಹದ ಸಂಕೇತವೆಂದು ಹೇಳಿದ ರಾಜನಾಥ್ ಸಿಂಗ್ ಸಾಂಕ್ರಾಮಿಕ ರೋಗದ ಎಲ್ಲಾ ತೊಂದರೆಗಳ ಹೊರತಾಗಿಯೂ ದೆಹಲಿ ಮತ್ತು ಮಾಸ್ಕೋ ನಡುವಿನ ದ್ವಿಪಕ್ಷೀಯ ಸಂಬಂಧಗಳು ವಿವಿಧ ಹಂತಗಳಲ್ಲಿ ಉತ್ತಮ ಸಂಪರ್ಕವನ್ನು ಇಟ್ಟುಕೊಂಡಿವೆ ಎಂದಿದ್ದಾರೆ ಸಭೆಯಲ್ಲಿ ಇಂಡೋ ರಷ್ಯಾದ ರಕ್ಷಣಾ ಸಹಕಾರವನ್ನು ಪರಿಶೀಲಿಸಲಾಗಿದೆ ಮತ್ತು ಅದನ್ನು ಇನ್ನಷ್ಟು ವಿಸ್ತರಿಸುವ ಯೋಜನೆಗಳನ್ನು ಚರ್ಚಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ ರಕ್ಷಣಾ ಸಂಬಂಧವು ಉಭಯ ದೇಶಗಳ ನಡುವಿನ ಬಾಂಧವ್ಯದ ಪ್ರಮುಖ ಆಧಾರಸ್ತಂಭವೆಂದು ಪರಿಗಣಿಸಲಾಗಿದೆ ಇದೇ ವೇಳೆ ಭಾರತದ ಪ್ರಸ್ತಾಪಕ್ಕೆ ರಷ್ಯಾ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ಮಾಹಿತಿ ನೀಡಿದ ಸಚಿವರು ಭಾರತ ಮತ್ತು ರಷ್ಯಾ ನಡುವಿನ ಸಾಂಪ್ರದಾಯಿಕ ಸ್ತೇಹ ಬಲವಾಗಿ ಉಳಿದಿದೆ ಮತ್ತು ಎರಡೂ ದೇಶಗಳು ಪರಸ್ಪರ ಮತ್ತು ಹಂಚಿಕೆಯ ಹಿತಾಸಕ್ತಿಗಳಿಗೆ ಸಹಕಾರ ನೀಡುತ್ತಲೇ ಇರುತ್ತವೆ ಎಂದು ಅವರು ಪ್ರತಿಪಾದಿಸಿದರು ನೋಡುತ್ತಿರುವುದಾಗಿಯೂ ರಕ್ಷಣಾ ಸಚಿವರು ಇದೇ ವೇಳೆ ಹೇಳಿದ್ದಾರೆ ಇದರಲ್ಲಿ ಭಾರತೀಯ ಮಿಲಿಟರಿ ತಂಡವು ಇಂದು ಕೆಂಪುಚೌಕದಲ್ಲಿ ಮೆರವಣಿಗೆ ನಡೆಸಲಿದೆ

ಇದರ ಜೊತೆಗೆ ವಲಸೆ ಕಾರ್ಮಿಕರನ್ನು ಅವರ ಊರುಗಳಿಗೆ ವಾಪಸ್ ಕಳಿಸುವುದು ಹಾಗೂ ಅಗತ್ಯ ವಸ್ತುಗಳನ್ನು ನೀಡುವ ಸಲುವಾಗಿ ಹೆಚ್ಚುವರಿಯಾಗಿ ಒಂದು ಸಾವಿರ ಕೋಟಿ ರೂಪಾಯಿ ಮೀಸಲಿರಿಸಿದೆ

ಪ್ರಧಾನಮಂತ್ರಿ ಕೇರ್ಪ್ ನಿಧಿಯಿಂದ ವಲಸೆ ಕಾರ್ಮಿಕರ ಕಲ್ಯಾಣಕ್ಕಾಗಿ ಒಂದು ಸಾವಿರ ಕೋಟಿ ರೂಪಾಯಿಯನ್ನು ಕಾರ್ಮಿಕರಿಗೆ ವಸತಿ ವೈದ್ಯಕೀಯ ಸೌಲಭ್ಯ ಹಾಗೂ ಅವರುಗಳನ್ನು ಉರುಗಳಿಗೆ ವಾಪಸ್ಸು ಕಳಿಸಲು ಬಳಕೆ ಮಾಡಲಾಗುವುದು

ಅಂತಾರಾಷ್ಟೀಯ ಕಾನೂನನ್ನು ಗೌರವಿಸುವುದು ಪಾಲುದಾರರ ಕಾನೂನುಬದ್ಧ ಹಿತಾಸಕ್ತಿಗಳನ್ನು ಮಾನ್ಯ ಮಾಡುವುದು ಬಹುಪಕ್ಷೀಯತತ್ವವನ್ನು ಬೆಂಬಲಿಸುವುದು ಹಾಗೂ ಸಮಾನ ಒಳಿತನ್ನು ಉತ್ತೇಜಿಸುವುದು ಸುಸ್ದಿರ ಜಾಗತಿಕ ವ್ಯವಸ್ಥೆಯನ್ನು ನಿರ್ಮಿಸಲು ಇರುವ ಮಾರ್ಗಗಳು ಎಂದು ಭಾರತ ಹೇಳಿದೆ ರಷ್ಯಾ ಭಾರತ ಚೈನಾ ಆರ್ಐಸಿ ತ್ರಿಪಕ್ಷೀಯ ವಿದೇಶಾಂಗ ಸಚಿವರುಗಳ ವಿಡಿಯೋ ಸಂವಾದದಲ್ಲಿ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಈ ವಿಶೇಷ ಸಭೆ ಅಂತಾರಾಷ್ಟ್ರೀಯ ಬಾಂಧವ್ಯಗಳ ಸಮಯ ಪರೀಕ್ಷೆಯ ಸಿದ್ದಾಂತಗಳಲ್ಲಿನ ನಮ್ಮ ನಂಬಿಕೆಗಳನ್ನು ಪುನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ ಜಗತ್ತಿನ ಮುಂಚೂಣಿ ದೇಶಗಳ ನಡವಳಿಕೆ ಎಲ್ಲಾ ರೀತಿಯಲ್ಲೂ ನಿದರ್ಶನಗಳಾಗಿರುತ್ತವೆ ಎಂದು ಅವರು ಹೇಳಿದರು

ಜಾಗತಿಕ ಕಾರ್ಯಪಟ್ಟಿಯನ್ನು ನಿರ್ಣಯಿಸುವಲ್ಲಿ ರಷ್ಯಾ ಭಾರತ ಮತ್ತು ಚೈನಾ ಸಕ್ರಿಯ ಪಾತ್ರ ಹೊಂದಿವೆ ಆರ್ಐಸಿ ಸುಧಾರಿತ ಬಹುಪಕ್ಷೀಯತತ್ವದ ಮೌಲ್ಯಗಳನ್ನು ಸಮ್ಮಿಳಿತಗೊಳಿಸುವುದು ಎಂಬುದು ಭಾರತದ ವಿಶ್ಲಾಸವಾಗಿದೆ ಎಂದು ಅವರು ನುಡಿದರು

ಎಂ ಗೋಲ್ಡ್ ಹಾಗೂ ಹೆಚ್ಚುವರಿ ತರಂಗಾಂತರಗಳಲ್ಲಿ ಈ ಕಾರ್ಯಕ್ರಮವನ್ನು ಆಲಿಸಬಹುದು

ಕರ್ನಾಟಕದಲ್ಲಿ ರಾಜಧಾನಿ ಬೆಂಗಳೂರು ಸೇರಿದಂತೆ ಇತರೆಡೆ ಕೊರೋನಾ ಸೋಂಕಿನ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸೋಂಕಿತರ ಚಿಕಿತ್ಸೆಗಾಗಿ ಖಾಸಗಿ ಆಸ್ವತ್ರೆಗಳು ನರ್ಸಿಂಗ್ ಹೋಂಗಳನ್ನು ಬಳಸಿಕೊಳ್ಳಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು ಇದಕ್ಕಾಗಿ ಚಿಕಿತ್ಸಾ ದರಗಳನ್ನು ನಿಗದಿಪಡಿಸಲಾಗಿದೆ

ಪಾಕಿಸ್ತಾನ ಮತ್ತು ಅದರ ಅಧಿಕಾರಿಗಳ ನಡವಳಿಕೆ ವಿಯೆನ್ನಾ ಕನ್ವೆನ್ನನ್ ಮತ್ತು ರಾಜತಾಂತ್ರಿಕ ಹಾಗೂ ದೂತಾವಾಸದ ಅಧಿಕಾರಿಗಳ ಚಿಕಿತ್ಸೆ ಕುರಿತು ದ್ವಿಪಕ್ಷೀಯ ಒಪ್ಪಂದಗಳಿಗೆ ಅನುಗುಣವಾಗಿಲ್ಲ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ ಇದಕ್ಕೆ ತದ್ವಿರುದ್ದವಾಗಿ ಇದು ಗಡಿಯಾಚೆಗಿನ ಹಿಂಸಾಚಾರ ಮತ್ತು ಭಯೋತ್ಪಾದನೆಯನ್ನು ಬೆಂಬಲಿಸುವ ದೊಡ್ಡ ನೀತಿಯ ಒಂದು ಆಂತರಿಕ ಅಂಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ